ಿ ನಾಲ್ವೆದು ದಿನಗಳಲ್ಲಿ ಕೇಂದ್ರದಿಂದ ನೆರೆ ಪರಿಹಾರ ಧನ ಬಿಡುಗಡೆ ಮುಖ್ಣಮಂತ್ರಿ ಬಿ

ಕೇಂದ್ರದಿಂದ ರಾಜ್ಯಕ್ಷೆ ನೆರೆ ಪರಿಹಾರ ಬಿಡುಗಡೆ ಆಗುವವರೆಗೂ ಕಾಂಗ್ರೆಸ್ನ ಹೋರಾಟ ಮುಂದುವರಿಕೆ ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯ ಹೇಳಿಕೆ

ವಾರ್ತೆಗಳ ವಿವರ ಮಹಾತ್ಮಾ ಗಾಂಧೀಜಿ ಅವರ ಬದುಕು ಸ್ಕೂರ್ತಿಯ ಸೆಲೆ ಹಾಗೂ ಅವರ ದಾರ್ಶನಿಕತೆ ಶ್ರೇರಣಾದಾಯಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಇದೇ ವೇಳೆ ಗಾಂಧಿ ಶಾಂತಿವನವನ್ನು ಕೂಡ ಪ್ರಧಾನಮಂತ್ರಿ ಉದ್ಘಾಟಿಸಿದರು

ಮಹಾತ್ಮಾ ಗಾಂಧಿ ಅವರ ವ್ಯಕ್ತಿತ್ವ ವಿಶ್ವವ್ಯಾಪಿ ರಾಜಕೀಯ ಅಧಿಕಾರ ಹೊಂದದೆಯೇ ಅಹಿಂಸಾ ತತ್ವದ ಮೂಲಕ ವಿಕ್ವದಲ್ಲೆಡೆ ಪ್ರಭಾವ ಬೀರಿದ್ದರು ಮಾರ್ಟನ್ ಲೂಥರ್ ಕಿಂಗ್ ಜೂನಿಯರ್ ಹಾಗೂ ನೆಲ್ಲನ್ ಮಂಡೆಲಾರಂತಹ ನಾಯಕರು ಗಾಂಧೀಜಿಯವರ ತತ್ವಾದರ್ಶಗಳಿಂದ ಪ್ರಭಾವಿತರಾಗಿದ್ದರು ಗಾಂಧೀಜಿ ಕೇವಲ ಸ್ವಾತಂತ್ರ್ಯ ಹೋರಾಟಗಾರರಲ್ಲ ಅವರು ಸ್ವಾವಲಂಬಿ ಬದುಕಿಗೆ ಹೆಚ್ಚಿನ ಒತ್ತು ಕೊಟ್ಟು ಜನರು ಸ್ವಯಂ ಪ್ರೇರಣೆಯಿಂದ ಬದಲಾವಣೆಗೆ ಮುಂದಾಗುವಂತೆ ಸ್ಕೂರ್ತಿ ನೀಡಿದ್ದರು ದುಡಿಮೆಗೆ ಮಹತ್ವ ನೀಡಿದ್ದ ಗಾಂಧೀಜಿಯವರು ತ್ರಮಿಸದೇ ಗಳಿಸುವ ಆಸ್ತಿ ನೈತಿಕತೆ ಇಲ್ಲದ ಜ್ವಾನ ತತ್ವ ಸಿದ್ಧಾಂತಗಳಲ್ಲದ ರಾಜಕೀಯ ಮೊದಲಾದವುಗಳನ್ನು ವಿರೋಧಿಸಿದ್ದರು ಭ್ರಷ್ಟಾಚಾರ ಭಯೋತ್ಪಾದಕತೆ ಮುಂತಾದ ಸವಾಲುಗಳನ್ನು ಎದುರಿಸಲು ಗಾಂಧೀಜಿಯವರ ಬದುಕು ಮಾರ್ಗದರ್ಶಿ ಎಂದು ಪ್ರಧಾನಮಂತ್ರಿ ಹೇಳಿದರು ನ್ಯೂಯಾರ್ಕ್ನ ಲಿಂಕಾನ್ ಕೇಂದ್ರದಲ್ಲಿ ಭಾರತೀಯ ಕಾಲಮಾನದ ಪ್ರಕಾರ ಇಂದು ವೆಳಗಿನ ಜಾವ ನಡೆದ ಕಾರ್ಯಕ್ರಮದಲ್ಲಿ ಬಿಲ್ಗೇಟ್ಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗೋಲ್ ಕೀಪರ್ಸ್ ಗ್ನೋಬಲ್ ಗೋಲ್ಸ್ ಪುರಸ್ತಾರ ನೀಡಿ ಗೌರವಿಸಿದರು

ಸ್ವಚ್ಛ ಭಾರತ ಅಭಿಯಾನವನ್ನು ಒಂದು ಜನಾಂದೋಲನವಾಗಿ ಪರಿವರ್ತಿಸಿದ ಎಲ್ಲ ಭಾರತೀಯರಿಗೆ ಈ ಪುರಸ್ಕಾರವನ್ನು ಅರ್ಪಿಸುವುದಾಗಿ ಹೇಳಿದರು ಸ್ವಚ್ದ ಭಾರತ್ ಅಭಿಯಾನವು ಗಾಂಧೀಜಿಯವರ ಸ್ವಚ್ದತೆಯ ಕನಸಿನ ಸಾಕಾರ ಎಂದು ಹೇಳದ ಪ್ರಧಾನಮಂತ್ರಿ ಸ್ವಚ್ದ ಭಾರತ ಅಭಿಯಾನದಿಂದಾಗಿ ಅಂತರ್ಜಲದ ಗುಣಮಟ್ಟ ಸುಧಾರಿಸಿರುವುದಾಗಿ ಯುನಿಸೆಫ್ನ ಅಧ್ಯಯನ ಹೇಳಿದೆ

ಸ್ಟಚ್ಹ ಭಾರತ್ ಅಭಿಯಾನದಿಂದಾಗಿ ಹಲವಾರು ಮಂದಿಯ ಜೀವ ರಕ್ಷಣೆಯಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದಿಂದಾಗಿ ಸ್ವಚ್ವಭಾರತ್ ಅಭಿಯಾನ ಭಾರತದಲ್ಲಿ ಯಶಸ್ವಿಯಾಗಿ ಜಾರಿಗೊಂಡಿದೆ ಎಂದು ಪ್ರಶಸ್ತಿ ಪ್ರದಾನ ವೇಳೆ ಬಿಲ್ಗೇಟ್ಸ್ ಹೇಳಿದರು ಕೇಂದ್ರ ಸರ್ಕಾರದಿಂದ ನಾಲ್ವೆದು ದಿನಗಳಲ್ಲಿ ನೆರೆ ಪರಿಹಾರ ಧನ ಬಿಡುಗಡೆಯಾಗಲಿದೆ ಎಂದು ಮುಖ್ಡಮಂತ್ರಿ ಬಿ

ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲವೊಂದು ಜಿಲ್ಲೆಗಳಲ್ಲಿ ಉಂಟಾದ ಬರಪರಿಸ್ಥಿತಿಗೂ ಸರ್ಕಾರ ಸ್ವಂದಿಸುತ್ತಿದೆ ರಾಜ್ಯ ಪ್ರವಾಹ ಮತ್ತು ಬರ ಪರಿಸ್ಥಿತಿ ಎರಡನ್ನು ಎದುರಿಸುತ್ತಿದೆ ಆದ್ದರಿಂದ ಕೇಂದ್ರದಿಂದ ನಾಲ್ವೈದು ದಿನಗಳಲ್ಲಿ ಅನುದಾನ ಬಿಡುಗಡೆಯಾಗುವ ವಿಶ್ವಾಸವಿದೆ ಎಂದು ಹೇಳಿದರು ಪ್ರವಾಹಬಾಧಿತ ಪ್ರದೇಶಗಳಿಗೆ ಪರಿಹಾರ ಒದಗಿಸುವ ಸಂಬಂಧ ವಿಶೇಷ ಗಮನ ಹರಿಸಲಾಗುತ್ತಿರುವ ಕಾರಣ ಕೆಲವೊಂದು ಕಾರ್ಯಕ್ರಮಗಳನ್ನು ರಾಜ್ಯ ಸರ್ಕಾರ ರದ್ದುಗೊಳಿಸಿದೆ ಎಂದ ಮುಖ್ಯಮಂತ್ರಿ

ಪರಿಹಾರ ಪಿಡುಗಡೆ ಆಗುವವರೆಗೂ ಕಾಂಗ್ರೆಸ್ನ ಹೋರಾಟ ಮುಂದುವರಿಯಲಿದೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ ಪ್ರವಾಹ ಹಾಗೂ ಅತಿವೃಷ್ಟಿಗೆ ತುತ್ತಾದ ನಿರಾತ್ರಿತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಆಯೋಜಿಸಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬೆಳಗಾವಿಯಲ್ಲಿಯೇ ಚಳಿಗಾಲದ ಅಧಿವೇಶನ ನಡೆಸಬೇಕು ಅಧಿವೇಶನಕ್ಕೆ ನಾವು ಎಲ್ಲ ರೀತಿಯ ಸಹಕಾರ ನೀಡುತ್ತೇವೆ ಪ್ರವಾಹ ಪರಿಹಾರ ಸಂಬಂಧ ನಿಲುವಳ ಮಂಡಿಸುತ್ತೇವೆ ಸರ್ಕಾರಕ್ಕೆ ಅಗತ್ಯ ಸಲಹೆ ನೀಡುತ್ತೇವೆ ಈ ವಿಚಾರದಲ್ಲಿ ರಾಜಕೀಯ ಮಾಡುವುದು ಬೇಡ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸದಿದ್ದರೆ ಉತ್ತರ ಕರ್ನಾಟಕ್ಕೆ ಅವಮಾನ ಮಾಡಿದಂತಾಗುತ್ತದೆ ಎಂದು ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದೀರಿ ಉಪ ಚುನಾವಣೆಗೆ ನಾಳೆ ಜೆಡಿಎಸ್ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗುವುದು ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಂಸದೀಯ ಮಂಡಳಿ ಸಭೆ ಇದೆ ಸಭೆಯಲ್ಲಿ ಅಭ್ಯರ್ಥಿಗಳ ಅಂತಿಮ ಪಟ್ಟ ಫೋಷಣೆ ಮಾಡಲಾಗುವುದು ಈಗಾಗಲೇ ಯಶವಂತಪುರ ಮಹಾಲಕ್ಷ್ಮಿ ಚಿಕ್ಕಬಳ್ಳಾಪುರ ಮುಖಂಡರ ಸಭೆ ಮಾಡಲಾಗಿದೆ ಇಂದು ಅಥಣಿ ಕಾಗವಾಡ ಸೇರಿದಂತೆ ಹಲವು ಕ್ಷೇತ್ರಗಳ ಸಭೆ ಮಾಡಿ ನಾಳೆ ಎಲ್ಲಾ ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಘೋಷಣೆ ಮಾಡಲಾಗುವುದು ಎಂದು ಹೇಳಿದರು ಎರಡು ಪದವೀಧರ ಹಾಗೂ ಎರಡು ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಬರುವ ವರ್ಷದ ಜೂನ್ನಲ್ಲಿ ಚುನಾವಣೆ ನಡೆಯಲಿದ್ದು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಶ್ಚಿಮ ಪದವೀಧರ ನೈರುತ್ತ ಪದವೀಧರ ಹಾಗೂ ಆಗ್ನೇಯ ಮತ್ತು ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದ್ದು

ಕೇಂದ್ರ ಸರಕಾರದ ಬ್ಯಾಂಕ್ ವಿಲೀನ ಘೋಷಣೆಗೆ ಸಂಬಂಧಿಸಿದ ತಮ್ಮ ಕಳವಳ ಬಗೆಹರಿಸಲು ಹಣಕಾಸು ಕಾರ್ಯದರ್ಶಿ ರಾಜೀವ್ ಕುಮಾರ್ ಭರವಸೆ ನೀಡಿದ ಹಿನ್ನೆಲೆ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಅಧಿಕಾರಿಗಳ ಸಂಘಟನೆಗಳು ಎರಡು ದಿನ ರಾಷ್ಟವ್ಯಾಪಿ ನೀಡಿದ್ದ ಮುಷ್ಕರದ ಕರೆಯನ್ನು ಮುಂದೂಡಿವೆ ಹೊಸದಿಲ್ಲಿಯಲ್ಲಿ ಹಣಕಾಸು ಇಲಾಖೆ ಕಾರ್ಯದರ್ಶಿ ರಾಜೀವ್ ಕುಮಾರ್ ಅವರನ್ನು ಭೇಟಿಯಾಗಿರುವ ನಾಲ್ಕು ಬ್ಹಾಂಕ್ ಸಂಘಟನೆಗಳ ಪ್ರತಿನಿಧಿಗಳು ಮುಷ್ಕರ ಹಿಂಪಡೆದಿರುವುದಾಗಿ ಹೇಳಿಕೆ ನೀಡಿದ್ದಾರೆ

ಕೇಂದ್ರ ಸರಕಾರದ ಸಾರ್ವಜನಿಕ ಬ್ಯಾಂಕ್ಗಳ ವಿಲೀನ ತ್ರಮವನ್ನು ಖಂಡಿಸಿ ನಾಲ್ಕು ಬ್ಯಾಂಕ್ ಯೂನಿಯನ್ಗಳು ನಾಳೆ ಮತ್ತು ನಾಡಿದ್ದು ಅಖಿಲ ಭಾರತ ಬಂದ್ಗೆ ಕರೆ ನೀಡಿದ್ದವು

ಹೊಸದಿಲ್ಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶದ ಹಲವೆಡೆ ಭಾರಿ ಮಳೆ ಮತ್ತು ಪ್ರವಾಹ ಕಾರಣದಿಂದಾಗಿ ಈರುಳಿ ಸ್ಥಳಾಂತರ ಮತ್ತು ಪೂರೈಕೆಯಲ್ಲಿ ಅಲ್ಲ ವ್ಯತ್ಯವಾಗಿದೆ

ಪ್ರಸಕ್ತ ದರ ಏರಿಕೆ ತಾತ್ಕಾಲಿಕ ಮಾತ್ರ ಇದನ್ನು ನಿಯಂತ್ರಿಸಲು ಎಲ್ಲ ಕ್ರಮ ಕೈಗೊಳ್ಳಲಾಗಿದೆ ಎಂದರು

ಈರುಳಿ ಖರೀದಿಗಾಗಿ ಹರಾಜು ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ರೈತರು ಮತ್ತು ಗ್ರಾಹಕರ ಹಿತ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದು ಸಚಿವ ರಾಮವಿಲಾಸ ಪಾಸ್ವಾನ್ ತಿಳಿಸಿದರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಂದು ಜಂತು ಹುಳ ನಿವಾರಣಾ ರಾಷ್ಟೀಯ ಜಾಗೃತಿ ದಿನ ಆಯೋಜಿಸಲಾಗಿದೆ ಜಂತುಹುಳು ಸೋಂಕಿತ ಮಗು ಬೀದಿಯಲ್ಲಿ ಮಲ ವಿಸರ್ಜನೆ ಮಾಡುವುದರಿಂದ ಮಣ್ಣು ಕಲುಷಿತಗೊಳ್ಳುತ್ತದೆ ಮೊಟ್ಟೆಗಳನ್ನು ಹೊಂದಿರುವ ಮಲ ಮಣ್ಣಿನಲ್ಲಿ ಲಾರ್ವಾಗಳಾಗಿ ಬೆಳೆಯುತ್ತವೆ ಸೋಂಕಿತ ಮಗು ಕೈ ತೊಳೆಯದೇ ಕೊಳಕು ಕೈಗಳಿಂದ ಆಹಾರ ಸೇವಿಸುವುದರಿಂದ ಹುಳುಗಳ ಮೊಟ್ಟೆಗಳು ಚರ್ಮದೊಳಕ್ಕೆ ಸೇರುವ ಮೂಲಕ ಬೇರೆ ಮಕ್ಕಳಿಗೂ ಈ ಸೊಂಕು ಹರಡುವ ಸಾಧ್ಯತೆ ಇದೆ

ಭಾರತೀಯ ಚಿತ್ರರಂಗದಲ್ಲಿ ಜೀವಮಾನ ಸಾಧನೆಗಾಗಿ ಭಾರತ ಸರಕಾರ ನೀಡುವ ಅತ್ಯುನ್ನತ ಪುರಸ್ಕಾರ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಹಿಂದಿ ಚಿತ್ರರಂಗದ ಹಿರಿಯ ನಟ ಅಮಿತಾಬ್ ಬಚ್ಚನ್ ಅವರನ್ನು ಆಯ್ಕೆ ಮಾಡಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಮಹಾತ್ನಾ ಗಾಂಧೀಜಿ ಅವರ ಬದುಕು ಸ್ಕೂರ್ತಿಯ ಸೆಲೆ ಹಾಗೂ ಅವರ ದಾರ್ಶನಿಕತೆ ಪ್ರೇರಣಾದಾಯಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿಮತ ಿ ನಾಲೈದು ದಿನಗಳಲ್ಲಿ ಕೇಂದ್ರದಿಂದ ನೆರೆ ಪರಿಹಾರ ಧನ ಬಿಡುಗಡೆ ಮುಖ್ಯಮಂತ್ರಿ ಬಿ

ಿ ಕೇಂದ್ರದಿಂದ ರಾಜ್ಯಕ್ಷೆ ನೆರೆ ಪರಿಹಾರ ಬಿಡುಗಡೆ ಆಗುವವರೆಗೂ ಕಾಂಗ್ರೆಸ್ನ ಹೋರಾಟ ಮುಂದುವರಿಕೆ ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯ ಹೇಳಿಕೆ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು